ಅಖಂಡ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನೂ ಸಮಾನವಾಗಿ ನೋಡಲಾಗುತ್ತಿದೆ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷಿಸಿಲ್ಲ ಉಪಮುಖ್ರಮಂತ್ರಿ ಸಮರ್ಥನೆ

ಕೃಷಿ ಬಂಡವಾಳ ಕಡಿಮೆ ಮಾಡುವತ್ತ ವಿಜ್ವಾನಿಗಳು ಅಧ್ಯಯನ ನಡೆಸಬೇಕು ಕೃಷಿ ಸಚಿವರ ಕರೆ

ರೈತರ ಸಂಪೂರ್ಣ ಕೃಷಿ ಸಾಲ ಮನ್ನಾಗೆ ಆಗಹಿಸಿ ಬಿಜೆಪಿಯಿಂದ ಪಾದಯಾತೆ ಆರಂಭ

ದೌರ್ಜನ್ನ ತಡೆ ಕಾಯ್ದೆಯನ್ನು ದುರ್ಬಲಗೊಳಿಸುವ ಪ್ರಶ್ನೆಯೇ ಇಲ್ಲ ಕೇಂದ್ರ ಸಂಸದೀಯ ಸಚಿವರ ಸ್ಪಷ್ಟನೆ

ಅಖಂಡ ಕರ್ನಾಟಕದಲ್ಲಿ ಎಲ್ಲ ಭಾಗದವರೂ ಒಂದೇ ಯಾವ ಪ್ರದೇಶದವರಿಗೂ ಅನ್ಯಾಯ ಮಾಡುವುದಿಲ್ಲ ಹೀಗಾಗಿ ಬಂದ್ ಗೆ ಕರೆ ನೀಡಿರುವುದನ್ನು ಹಿಂಪಡೆಯುವಂತೆ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಮನವಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸುಧಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯವನ್ನು ಆ ಭಾಗ ಈ ಭಾಗ ಎಂದು ಭೇದ ಮಾಡಿಲ್ಲ ಸಾಲಮನ್ನಾ ಸೌಲಭ್ಯ ಎಲ್ಲ ಜಲ್ಲೆಗಳ ರೈತರಿಗೂ ನೀಡಿದ್ದೇವೆ

ಅವುಗಳನ್ನು ರಾಜ್ಯ ಸರಕಾರ ಅಭಿವೃದ್ಧಿಪಡಿಸಿದೆ

ನೀರಾವರಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಯಾವುದೇ ಭಾಗವನ್ನೂ ರಾಜ್ಯ ಸರಕಾರ ನಿರ್ಲಕ್ಷ್ಯ ಮಾಡುವುದಿಲ್ಲ ಬೇಡಿಕೆ ಈಡೇರಿಸಲು ಸರ್ಕಾರ ಸಿದ್ದವಿದೆ ಹಾಗಾಗಿ ಬಂದ್ ಹಿಂಪಡೆದುಕೊಳ್ಳಬೇಕೆಂದು ಡಾ

ಪರಮೇಶ್ವರ್ ಮನವಿ ಮಾಡಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಅನ್ನಾಯ ಮಾಡುವುದಿಲ್ಲ ಅಖಂಡ ಕರ್ನಾಟಕಕ್ಕೆ ಕಾಂಗ್ರೆಸ್ ಬದ್ದವಾಗಿದೆ ಎಂದು ಕೆಪಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಗ್ಗೆ ಹೋರಾಟ ಮಾಡುವ ಅಗತ್ತವಿಲ್ಲ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಉತ್ತರ ಕರ್ನಾಟಕಕ್ಕೆ ಆದ್ನತೆ ನೀಡಲಾಗುವುದು ಎಂದು ಹೇಳದರು ಪ್ರಾನ್ಸ್ ನಿಂದ ರೆಫೆಲ್ ಯುದ್ಧವಿಮಾನ ಖರೀದಿಯಲ್ಲಿ ಭಪ್ಪಚಾರ ನಡೆದಿದ್ದು ಈ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಬೇಕೆಂದು ಒತ್ತಾಯಿಸಿದ ಅವರು ಈ ಖರೀದಿ ಒಪ್ಪಂದ ಬಹಿರಂಗ ಪಡಿಸದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಕೃಷಿ ಲಾಭದಾಯಕವಾಗಬೇಕಾದರೆ ರೈತರು ಬೆಳೆಗಳಿಗೆ ಹಾಕುವ ಬಂಡವಾಳವನ್ನು ಕಡಿಮೆ ಮಾಡುವಲ್ಲಿ ಕೃಷಿ ತಜ್ಜರು ಹಾಗೂ ವಿಜ್ಙಾಗಳು ಚಿಂತಿಸಬೇಕಾದ ಅಗತ್ನವಿದೆ ಎಂದು ಕ್ಷಷಿ ಸಚಿವ ಎನ್

ಶಿವಶಂಕರರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಹಮ್ನಿಕೊಂಡಿದ್ದ ರೈತರ ಉತ್ಪನ್ನಗಳಗೆ ಲಾಭದಾಯಕ ದೆಲೆ ಮತ್ತು ಸದೃಡ ಮಾರುಕಟ್ಟಿ ಕೇಂದ್ರದ ನೂತನ ಯೋಜನೆಗಳ ಸಮಗ್ರ ವಿಶ್ಲೇಷಣೆ ರಾಷ್ವಮಟ್ಟದ ತಾಂತ್ರಿಕ ಕಾರ್ಯಾಗಾರದ ಉದ್ವಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಚಿವರು ಸಾಲಮನ್ನಾದಂತಹ ಯೋಜನೆಗಳು ರೈತರಿಗೆ ಅಲ್ಲಮಟ್ಟದ ಹೊರೆಯನ್ನು ಇಳಿಸಿದೆ ರೈತರು ತಮ್ನ ಸಮಸ್ಟೆಗಳಿಂದ ಸಂಪೂರ್ಣವಾಗಿ ಪರಿಪಾರ ಪಡೆಯುವಂತ ಕ್ರಮಗಳ ಬಗ್ಗೆ ಕೈಷಿ ತಜ್ಞರು ಹಾಗೂ ವಿಜ್ಞಾನಿಗಳು ಕಾರ್ಯೋನುಖರಾಗುವಂತೆ ಕರೆ ನೀಡಿದರು ಕಾರ್ಯಾಗಾರದ ಪೂರಕ ವರದಿಯ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ತೋಟಗಾರಿಕಾ ಸಚಿವ ಎಂ

ಮನಗೂಳಿ ಕೃಷಿಕರು ವಿಜ್ವಾನಿಗಳಗಿಂತ ಬುದ್ದಿವಂತರಿದ್ದು ಪ್ರಾಯೋಗಿಕವಾಗಿ ತಮ್ನ ಜೀವನವಿಡಿ ಕೈಷಿಯನ್ನೇ ಅವಲಂಭಿಸಿ ಬದುಕುತ್ತಿರುವ ಅವರಿಗೆ ಈ ವ್ಯವಹಾರಿಕ ಜಗತ್ತಿನಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮ ದೆಲೆ ಪಡೆದುಕೊಳ್ಳುವ ವಿಧಾನಗಳ ಬಗ್ಗೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು ಸುಖ್ಹಿರ ಸಿರಿಧಾನ್ಯ ಕೃಷಿಯಿಂದ ಸ್ವಿರ ಆಧಾಯ ಪುಸ್ತಕ ಬಿಡುಗಡೆ ಮಾಡಿದ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ಕೃಷಿ ಕುರಿತ ಸರ್ಕಾರಿ ಯೋಜನೆಗಳಲ್ಲಿ ಚಿಕ್ಕ ರೈತರು ದೊಡ್ಡ ರೈತರು ಎಂದು ಬೇಧ ಭಾವ ಮಾಡುವ ಯೋಜನೆಗಳಿಗೆ ತಮ್ಮ ಸಹಮತವಿಲ್ಲ ಎಂದರು ನಿವೃತ್ತಿ ಹೊಂದುವ ಅಥವಾ ಯುದ್ದದಲ್ಲಿ ಹುತಾತ್ನರಾಗುವ ಯೋಧರ ಕುಟುಂಬಗಳಿಗೆ ಮೂರು ತಿಂಗಳ ಒಳಗಾಗಿ ಸಂಪೂರ್ಣ ಪರಿಹಾರ ಹಾಗೂ ಇತರೆ ಸೌಲಭ್ಣ ಒದಗಿಸಿಕೊಡಲು ನೂತನ ಕಾನೂನು ತರುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೇಳದರು ಬೆಂಗಳೂರಿನಲ್ಲಿಂದು ನಡೆದ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ವೇಳೆ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಗಡಿ ಕಾಯುವ ಯೋಧರು ದೇಶಕ್ಕಾಗಿ ತಮ್ನ ಪ್ರಾಣವನ್ನೇ ಸಮರ್ಪಿಸುತ್ತಾರೆ ಆದರೆ ಆವರಿಗೆ ಪರಿಹಾರ ನೀಡುವ ಕಾರ್ಯ ತಡವಾಗಬಾರದು ಹೀಗಾಗಿ ಹೊಸ ಕಾನೂನುವೊಂದನ್ನು ಜಾರಿಗೆ ತಂದು ಕನಿಷ್ಠ ಮೂರು ತಿಂಗಳ ಒಳಗಾಗಿ ನಿವೃತ್ತ ಯೋಧರು ಅಥವಾ ಯುದ್ದದಲ್ಲಿ ಹುತಾತ್ನರಾಗುವ ಯೋಧ ಕುಟುಂಬಗಳಿಗೆ ಪರಿಹಾರ ಹಾಗೂ ಇತರೆ ಸೌಕರ್ಯ ಕಲ್ಪಿಸಲಾಗುವುದು ಎಂದು ಹೇಳಿದರು ದೇವನಹಳ್ಳಿಯಲ್ಲಿರುವ ವೀರಗಲ್ಲು ತರುವ ಪ್ರಯತ್ನ ಮಾಡಲಾಗುತ್ತಿದ್ದು ಎರಡು ಬಾರಿ ಸಭೆ ನಡೆಸಲಾಗಿದೆ ಇದಕ್ಕೆ ಸಾರಿಗೆ ಸಮಸ್ಕೆ ಆಗುತ್ತಿದೆ ಆದರೂ ಶೀಘವೇ ವೀರಗಲ್ಲನ್ನು ಈ ಸ್ಥಾರಕಕ್ಕೆ ತರಿಸಲಾಗುವುದು ಎಂದು ಭರವಸೆ ನೀಡಿದರು ಮಧ್ವವರ್ತಿಗಳಿಂದ ರೈತರಿಗೆ ಆಗುವ ನಷ್ವವನ್ನು ತಪ್ಪಿಸುವ ಸಲುವಾಗಿ ರೇಷ್ಗೆಗೂಡು ತೂಕ ಮಾಡಿದ ಕೂಡಲೇ ರೈತರಿಗೆ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡುವಂತೆ ಎಲ್ಲಾ ರೇಷ್ಠೆ ಮಾರುಕಟ್ಟೆಗಳಿಗೆ ಸೂಚಿಸಲಾಗಿದೆ ಎಂದು ರೇಷ್ಠೆ ಹಾಗೂ ಪ್ರವಾಸೋಧ್ಯಮ ಸಚಿವ ಸಾ

ಮಹೇಶ್ ತಿಳಿಸಿದ್ದಾರೆ

ಜಿ ರೇಷ್ನೆಗೂಡು ಸರಬರಾಜಾಗುತ್ತಿದ್ದು ಅದನ್ನು ಸಂಪೂರ್ಣವಾಗಿ ಸದ್ದಳಕೆ ಮಾಡಿಕೊಳ್ಳಲು ಮುಚ್ಚಹೋಗಿರುವ ರೇಷ್ಮ ಘಟಕಗಳನ್ನು ಪುನರ್ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು

ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಮತ್ತೊಂದು ರೇಷ್ಠೆ ಮಾರುಕಟ್ಲೆಯನ್ನು ಪ್ರಾರಂಭಿಸಲಾಗುವುದೆಂದರು

ರಾಜ್ಯದಲ್ಲೂ ಕಾರ್ಗಿಲ್ ವಿಜಯ್ ದಿವಸ್ನ್ನು ಆಚರಿಸಲಾಗುತ್ತಿದ್ದು ಬೆಂಗಳೂರಿನಲ್ಲಿರುವ ಇಂದಿರಾಗಾಂಧಿ ಸಂಗೀತ ಕಾರಂಜಿ ಉದಾನವನದಲ್ಲಿರುವ ರಾಜ್ಷೀಯ ಮಿಲಿಟರಿ ಸ್ನಾರಕದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹುತಾತ್ತ ಯೋಧರ ಗೌರವಾರ್ಥ ಸ್ನಾರಕಕ್ಕೆ ಮಷ್ವಗುಚ್ಲವಿರಸಿ ಗೌರವ ನಮನ ಸಲ್ಲಿಸಿದರು ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದ ಕಾರ್ಗಿಲ್ ವಿಜಯ ದಿನ ವೀರ ಯೋಧರಿಗೊಂದು ಸಲಾಮ್ ಕಾರ್ಡಕ್ರಮದಲ್ಲಿ ಮಾಜಿ ಸೈನಿಕ ಎನ್ ಮಂಜುನಾಥ್ ದಿಕ್ಸೂಚ ಭಾಷಣ ಮಾಡಿ ಕಾರ್ಗಿಲ್ ಯುದ್ದದಲ್ಲಿ ಸೈನಿಕರ ಸಾಹಸ ಮತ್ತು ತ್ಯಾಗಳನ್ನು ಸ್ಥರಿಸಿದರು ರೈತರ ಸಂಪೂರ್ಣ ಸಾಲ ಮನ್ನಾ ಸೇರಿ ಪ್ರಮುಖ ಸಮಸ್ಥೆಗಳಿಗೆ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಬಿಜೆಪಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರಾಮನಗರದಿಂದ ಬೆಂಗಳೂರಿನವರೆಗೆ ಕೈಗೊಂಡಿರುವ ಮೂರು ದಿನಗಳ ಪಾದಾಯಾತ್ರೆ ಇಂದು ಆರಂಭಗೊಂಡಿದೆ ಕೆಂಗಲ್ ಆಂಜನೇಯಸ್ವಾಮಿ ದೇವಸ್ಥಾನದಿಂದ ಪಾದಾಯಾತ್ರೆ ಆರಂಭಗೊಂಡಿದೆ ಪಾದಾಯಾತ್ರೆಯಲ್ಲಿ ಬಿಜೆಪಿ ಮುಖಂಡರಾದ ಸಿ

ಯೋಗೇಶ್ವರ್ ಎಂ

ರೇಣುಕಾಚಾರ್ಯ ತೇಜಸ್ವಿನಿಗೌಡ ಎನ್ ರವಿಕುಮಾರ್ ಅ ದೇವೇಗೌಡ ಎಂ ರುದ್ರೇತ್ ಮತ್ತಿತರರು ಮುಖಂಡರು ಹಾಗೂ ನೂರಾರು ರೈತರು ಭಾಗವಹಿಸಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಮಣ್ಣು ಸತ್ತ ಪರೀಕ್ಷೆ ದೇಶಾದ್ಯಂತ ನಡೆಯುತ್ತಿದೆ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಬೇಕಾದ ಸಲಹೆಗಳನ್ನು ರೈತ ಸಂಪರ್ಕ ಕೇಂದ್ರಗಳು ರೈತರಿಗೆ ಸೂಕ್ತ ಮಾಹಿತಿ ನೀಡುತ್ತಿದೆ ಈ ಕುರಿತಂತೆ ದಾವಣಗೆರೆ ಜಿಲ್ಲೆಯ ಕುಕ್ಕವಾಡ ಗ್ರಾಮದ ರೈತ ಶ್ರೀನಿವಾಸ್ ತಮ್ನ ಅನಿಸಿಕೆ ಹಂಚಿಕೊಂಡಿದ್ದಾರೆ

ಶೂನ್ಹ ವೇಳೆಯಲ್ಲಿ ಪ್ರಕ್ನೆಯೊಂದಕ್ಕೆ ಉತ್ತರಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಅನಂತ್ಕುಮಾರ್ ಸರ್ಕಾರ ಕಾಯ್ದೆಯಲ್ಲಿನ ಅಲ್ಪವಿರಾಮ ಪೂರ್ಣವಿರಾಮವನ್ನೂ ಬದಲಿಸುವುದಿಲ್ಲ ಎಂದು ಸ್ಪಷ್ನಪಡಿಸಿದರು ಇದಕ್ಕೂ ಮುನ್ನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಿಶ್ವವಿದ್ಯಾಲಯಗಳಲ್ಲಿ ಪರಿಶಿಷ್ಠ ಜಾತಿ ವರ್ಗ ಹಾಗೂ ಒಂದುಳದ ವರ್ಗಗಳ ನೇಮಕಾತಿ ಮತ್ತು ಬಡ್ಡಿ ವಿಷಯ ಪ್ರಸ್ತಾಪಿಸಿ ಮೀಸಲಾತಿ ಮೊಟಕುಗೊಳಿಸುವ ನ್ನಾಯಾಲಯದ ಆದೇಶದಿಂದ ಈ ಸಮುದಾಯಗಳ ಮೇಲೆ ಪರಿಣಾಮ ಬೀರಿದೆ ಎಂದು ಹೇಳಿದರು ಇದಕ್ಕೆ ಉತ್ತರಿಸಿದ ಸಚಿವ ಅನಂತಕುಮಾರ್ ಎಸ್ಸಿಮಸ್ಟಿ ಹಾಗೂ ಒಬಿಸಿ ವರ್ಗಗಳ ಕಲ್ಯಾಣಕ್ಕೆ ಸರ್ಕಾರ ಬದ್ದವಾಗಿದೆ ಮನರುಚ್ದರಿಸಿ ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿದ್ದು ಈಗಾಗಲೇ ಸುಪ್ರೀಂಕೋರ್ಟ್ನಲ್ಲಿ ವಿಶೇಷ ಅರ್ಜಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು